ಇದೇ ತಿಂಗಳ ಮೂರರ ನಂತರ ಸಚಿವ ಸಂಪುಟ ವಿಸ್ತರಣೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಕೆ

ದೇಶಪಾಂಡೆ ಫೋಷಣೆ ರೈತರಿಗೆ ಗುರುತಿನ ಚೀಟಿ ವಿತರಿಸಲಾಗುವುದು ಕೃಷಿ ಖಾತೆ ಸಚಿವ ಶಿವಶಂಕರರೆಡ್ಡಿ ಹೇಳಿಕೆ ಯಾವುದೇ ಕ್ಷೇತ್ರ ಜಾತಿ ಧರ್ಮ ಪಂಥಅಥವಾ ಭಾಷೆಯವರೇ ಆಗಿರಲಿ ಪ್ರತಿಯೊಬ್ಬ ಭಾರತೀಯರೂ ನಮ್ಮ ಸೈನಿಕರ ಕುರಿತು ಸಂತೋಷ ಸಂಭ್ರಮವನ್ನು ವ್ವಕ್ಷಪಡಿಸಲು ಕಾತರರಾಗಿರುತ್ತಾರೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳದ್ದಾರೆ

ಪರರ ಭೂಮಿಯ ಮೇಲೆ ಎಂದಿಗೂ ನಾವು ಕಣ್ಣು ಹಾಕಲ್ಲ ಶಾಂತಿಗಾಗಿ ಮಾತ್ರ ನಮ್ನ ಹೋರಾಟ

ಇದು ಕೂಡಾ ಶಾಂತಿಯನ್ನು ಕಾಪಾಡಲು ನಮ್ಮ ಸೈನಿಕರು ತೋರಿದ ಪರಾಕ್ರಮವಾಗಿತ್ತು

ಜನರ ಜೊತೆ ಬೆರೆಯುವುದು ಮತ್ತು ಅವರನ್ನು ಬೆಸೆಯುವುದು ಬಾಪೂರವರ ವಿಶೇಷತೆಯಾಗಿತ್ತು ಗಾಂಧೀಜಿಯವರ ನೆನಪಿನಲ್ಲಿ ಆರಂಭಿಸಿದ ಸ್ವಚ್ಯ ಭಾರತ ಮಿಶನ್ ಕೇವಲ ನಮ್ನ ದೇಶದಲ್ಲಷ್ನೇಅಲ್ಲ ಇಡೀ ಜಗತ್ತಿನಲ್ಲಿ ಸಫಲತೆಯ ಕತೆಯಾಗಿ ಹೋಗಿದೆ ಇದರ ಬಗ್ಗೆ ಪ್ರತಿಯೊಬ್ಲರೂ ಮಾತನಾಡುತ್ತಿದ್ದಾರೆ ಈ ಬಾರಿ ಭಾರತದ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಜಗತ್ತಿನಲ್ಲೇ ಅತೀ ದೊಡ್ಡದಾದ ಸ್ವಚ್ಚತಾ ಸಮ್ಮೇಳನವನ್ನು ಆಯೋಜಿಸಲಾಗುತ್ತಿದೆ ಎಂದು ಹೇಳಿದರು

ಮೈಸೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಮಿತ್ರ ಸರ್ಕಾರಕ್ಕೆ ಯಾವ ತೊಂದರೆಯಿಲ್ಲದೆ ಸುಗಮವಾಗಿ ನಡೆಯಬೇಕು ಎಂಬ ಕಾರಣಕಾಗಿ ತಮ್ನ ನಾಯಕತ್ವದಲ್ಲಿ ಸಮನ್ನಯ ಸಮಿತಿ ನೇಮಕ ಮಾಡಲಾಗಿದೆ ಎಂದರು ಸಚಿವ ಸಂಪುಟ ವಿಸ್ತರಣೆಯ ಬಳಿಕ ನಿಗಮ ಮಂಡಳಿಗಳಿಗೂ ನೇಮಕಾತಿ ನಡೆಯಲಿದ್ದು

ದೇಶಪಾಂಡೆ ತಿಳಿಸಿದ್ದಾರೆ ಈ ಬಗ್ಗೆ ನಿನ್ನೆ ಪತ್ರಿಕಾ ಪ್ರಕಟಣೆ ನೀಡಿರುವ ಅವರು ಭಾರೀ ಮಳೆಯಿಂದ ವಿಪರೀತ ಪ್ರವಾಪ ಭೂ ಕುಸಿತ ಬೆಳೆಹಾನಿ ಜೀವಹಾನಿಗಳು ಸಂಭವಿಸಿವೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರಕಾರಕ್ಕೆ ಎನ್ ಡಿ ಆರ್ ಎಫ್ ಅಡಿಯಲ್ಲಿ ಪರಿಹಾರ ಕೋರಿ ಮನವಿ ಸಲ್ಲಿಸಲಾಗಿತ್ತು ಮಳೆ ಹಾನಿಯಿಂದಾದ ನಷ್ಟವನ್ನು ಆಧರಿಸಿ ಪ್ರವಾಹಪೀಡಿತ ತಾಲ್ಲೂಕುಗಳೆಂದು ಘೋಷಿಸುವ ಬಗ್ಗೆ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ವಿವರಿಸಿದ್ದಾರೆ ರಾಜ್ಯದ ಎಲ್ಲಾ ರೈತರಿಗೂ ಗುರುತಿನ ಚೀಟಿಯನ್ನು ನೀಡಲು ಸರ್ಕಾರ ಉದ್ನೇತಿಸಿದೆ ಎಂದು ಕೃಷಿ ಖಾತೆ ಸಚಿವ ಎನ್

ಶಿವಶಂಕರರೆಡ್ಡಿ ತಿಳಿಸಿದ್ದಾರೆ ಗೌರಿಬಿದನೂರಿನಲ್ಲಿ ನಿನ್ನೆ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಗುರುತಿನ ಚೀಟಿ ಸರ್ಕಾರದ ಪತ್ತು ಪಲವು ಯೋಜನೆಗಳನ್ನು ಪಡೆಯಲು ಸಹಕಾರಿಯಾಗಲಿದೆ

ಅನಾರೋಗ್ಲಕ್ಷೆ ಈಡಾದ ಬಡ ಜನತೆಗೆ ಕಡಿಮೆ ಬೆಲೆಯಲ್ಲಿ ಚಿಷಧಿ ದೊರಕಲೆಂದು ಕೇಂದ್ರ ಸರಕಾರ ಪ್ರಧಾನ ಮಂತ್ರಿ ಭಾರತೀಯ ಜನ ಚಿಷಧಿ ಕೇಂದ್ರ ಆರಂಭಿಸಿದೆ ಗಣಿ ಜಿಲ್ಲೆ ಬಳ್ಳಾರಿಯ ಸಾವಿರಾರು ಬಡ ರೋಗಿಗಳಿಗೆ ಇದು ವರದಾನವಾಗಿದೆ ದಿನ ನಿತ್ಯ ಸೇವಿಸುವ ಔಷಧಿಗಳನ್ನು ಮಾರುಕಟ್ಟೆ ದೆಲೆಗಿಂತ ಅತಿ ಕಡಿಮೆ ದರದಲ್ಲಿ ಮತ್ತು ಹೆಚ್ಚಿನ ಗುಣ ಮಟ್ಟದಲ್ಲಿ ಜನತೆಗೆ ಇದು ಒದಗಿಸುತ್ತಿದೆ ಈ ಕೇಂದ್ರದಲ್ಲಿ ದಿಷಧಿ ಖರೀದಿ ಮಾಡಿದ ನಿವೃತ್ತ ಉದ್ಯೋಗಿ ಹೊಸಹೇಟೆಯ ನಾರಾಯಣ ಅವರು ತಮ್ಗಂತಹ ನಿವೃತ್ತ ನೌಕರರಿಗೆ ದೊರೆಯುವ ನಿವೃತ್ತಿ ವೇತನದಲ್ಲಿ ದುಬಾರಿ ಔಷಧಿ ಖರೀದಿ ಮಾಡಲು ಆಗುತ್ತಿರಲಿಲ್ಲ ಇಲ್ಲಿ ಕಡಿಮೆ ್ಟೆಲೆಯಲ್ಲಿ ದೊರೆಯುತ್ತಿರುವುದು ಸಂತಸ ತಂದಿದೆ ಎಂದು ಆಕಾಶವಾಣಿಗೆ ಹೇಳಿದರು

ಈ ನಿಟ್ಟನಲ್ಲಿ ಅಂಗನವಾಡಿ ಶಿಕ್ಷಕಿಯರ ಜವಾಬ್ದಾರಿ ದೊಡ್ಡದು ಎಂದು ಸಹಕಾರ ಖಾತೆ ಸಚಿವರಾದ ಬಂಡೆಪ್ಪ ಬಾಶೆಂಪೂರ ಹೇಳಿದ್ದಾರೆ